ಐದು ದಿನಗಳ ಈ ಪ್ರವಾಸದ ವೇಳೆ ಪ್ರಧಾನಿ ಮೂರು ರಾಷ್ಟಗಳ ಮುಖಂಡರೊಂದಿಗೆ ಪರಸ್ವರ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಮೊದಲಿಗೆ ಇಂಡೊನೇಷ್ಯಾಗೆ ಅಧಿಕೃತ ಭೇಟಿ ನೀಡಲಿರುವ ಪ್ರಧಾನಿ ನಂತರ ಸಿಂಗಾಪುರಕ್ಕೆ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಅವರ ಈ ಭೇಟಿಯು ಆಕ್ಟೆ ಈಸ್ಟ್ ನಿಯಮಕ್ಕೆ ಭಾರತ ಸಾಕಷ್ಟು ಒತ್ತು ನೀಡಿದಂತಾಗಿದೆ ನವದೆಹಲಿಯಲ್ಲಿ ಪತ್ತು ಸದಸ್ಯರ ಆಸಿಯಾನ್ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಕುರಿತು ಚರ್ಚಿಸಲಾಗಿತ್ತು ಪ್ರಧಾನಿ ಅವರ ಮೊದಲ ಚರಣದ ಭೇಟಿಯಲ್ಲಿ ಇಂದು ಇಂಡೊನೇಷ್ಠಾದ ರಾಜಧಾನಿ ಜಕಾರ್ತಗೆ ಭೇಟ ನೀಡಲಿದ್ದಾರೆ ಈ ವೇಳೆ ಅಲ್ಲಿನ ಅಧ್ಯಕ್ಷ ಜಾಕೊ ವಿಡೊಡೊ ಅವರೊಂದಿಗೆ ಸಮುದ್ರ ತೀರದ ಸಹಕಾರ ವೃದ್ದಿಗೆ ಅದರಲ್ಲೂ ಇಂಡೊ ಪೆಸಿಫಿಕ್ ಪ್ರಾಂತ್ಯದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇದಲ್ಲದೆ ವ್ಯಾಪಾರ ಮತ್ತು ಸಂಪರ್ಕ ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ವೇಳೆ ಆದ್ಯತೆ ನೀಡುವ ನಿರೀಕ್ಷೆ ಇದೆ ಗುರುವಾರ ಸಿಂಗಾಪುರಕ್ಕೆ ಭೇಟ ನೀಡುವ ಮುನ್ನ ಮಲೇಷ್ಠಾದಲ್ಲಿ ತಂಗಲಿರುವ ಪ್ರಧಾನಿ ಅಲ್ಲಿನ ನೂತನ ಪ್ರಧಾನಮಂತ್ರಿ ಡಾ ಮಹತಿರ್ ಮೊಹಮ್ಮದ್ ಅವರನ್ನು ಭೇಟಿಯಾಗಿ ಚರ್ಚಿಸಲಿದ್ದಾರೆ ನಂತರ ಸಿಂಗಾಪುರದ ಪ್ರಧಾನಮಂತ್ರಿ ಅವರದೊಂದಿಗೆ ದ್ವಿಪಕ್ಷೀಯ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ

ಇಂಡೊನೇಷ್ಯಾ ಮಲೇಷ್ಯಾ ಮತ್ತು ಸಿಂಗಾಪುರ ಭೇಟಿಯು ಭಾರತದ ಆಕ್ಟ್ ಈಸ್ಟ್ ನಿಯಮಕ್ಕೆ ಮತ್ತಷ್ಟು ಬಲ ನೀಡಲಿದ್ದು ಮೂರು ರಾಷ್ಟಗಳ ಸಂಬಂಧ ಬಲವರ್ಧನೆಗೆ ಸಹಕಾರವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಭೇಟಗೂ ಮುನ್ನ ಪ್ರವಾಸ ಕುರಿತು ಪ್ರತಿಕ್ರಿಯಿಸಿರುವ ಅವರು ಇಂಡೊನೇಷ್ಯಾ ಮಲೇಷ್ಯಾ ಮತ್ತು ಸಿಂಗಾಪುರ ಜತೆ ಭಾರತ ಪಾಲುದಾರಿಕೆಯ ಕಾರ್ಯತಂತ್ರಗಳನ್ನು ಇನ್ನಷ್ಟು ದೃಢಪಡಿಸಲಿದೆ ಎಂದಿದ್ದಾರೆ

ನರೇಂದ್ರ ಮೋದಿ ಆಪ್ ಮೂಲಕ ಪಾಲ್ಗೊಳ್ಳುವ ಅವಕಾತವಿದ್ದು

ಫಲನಾನುಭವಿಗಳ ಅನುಭವ ಹಂಚಿಕೊಳ್ಳುವ ಸಲುವಾಗಿ ಹಾಗೂ ಪ್ರೋತ್ಸಾಹಿಸುವ ಸಲುವಾಗಿ ವೀಡಿಯೋ ಕಾನ್ವರೆನ್ಸ್ ಏರ್ಪಡಿಸಲಾಗಿದೆ ಎಂದು ವಿತ್ತ ಸಚಿವ ಪಿಯೂಷ್ ಗೋಯಲ್ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳೊಂದಿಗೆ ನಿನ್ನೆ ನರೇಂದ್ರ ಮೋದಿ ನಮೋ ಆಪ್ ಮೂಲಕ ಮಾತುಕತೆ ನಡೆಸಿದ್ದರು

ಇದಲ್ಲದೆ ವಿದ್ಲಾರ್ಥಿಗಳು ಉಮಾಂಗ್ ಮೊಬ್ಲೆಲ್ ಅಪ್ಲಿಕೇಷನ್ ನಲ್ಲೂ ನೋಡಬಹುದಾಗಿದೆ

ಸಿಬಿಎಸ್ ಇಯೊಂದಿಗೆ ಈಗಾಗಲೇ ಶಾಲೆಗಳು ನೋಂದಣಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸ್ವಯಂಚಾಲಿತವಾಗಿ ಇ ಮೇಲ್ ಮೂಲಕ ಫಲಿತಾಂಶ ದೊರೆಯಲಿದೆ ಹೀಗಾಗಿ ಸಾರ್ವಜನಿಕರು ಫಲಿತಾಂಶ ಪಡೆಯಲು ಕಚೇರಿಗೆ ಭೇಟ ನೀಡುವ ಅಗತ್ಲವಿಲ್ಲ ಎಂದು ಮಂಡಳಿ ಸಲಹೆ ನೀಡಿದೆ

ಸಾಮೂಹಿಕ ಯೋಗ ಪ್ರದರ್ತನವನ್ನು ಈ ವರ್ಷ ಮುಖ್ಯ ಕಾರ್ಯಕ್ರಮವಾಗಿ ಡೆಹರಾಡೂನ್ನಲ್ಲಿ ಆಚರಿಸಲಾಗುತ್ತಿದೆ ಎಂದು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ವೈದ್ಯರಾಜೀಶ್ ಕೊಟೆಚ್ಚಾ ಘೋಷಿಸಿದ್ದಾರೆ ಈ ಪ್ರಮುಖ ಕಾರ್ಯಕ್ರಮವು ಸುಲಲಿತವಾಗಿ ನಡೆಯಲು ತಯಾರಿ ನಡೆಸುತ್ತಿರುವ ಕಾರ್ಯದರ್ಶಿಯು ಡೆಹರಾಡೂನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೊಟೆಚ್ಚಾ ಅವರು ಈ ಸಂಬಂಧ ಉತ್ತರಾಖಂಡ್ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯ ಸಿದ್ದತೆ ನಡೆಸುವ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಆರ್ಟಐ ಕಾಯ್ದೆ ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳು ಬರಲಿದೆ ಎಂದು ಕೇಂದ್ರ ಮಾಹಿತಿ ಆಯೋಗ ತಿಳಿಸಿದೆ ಎಂದು ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ

ವಾರ್ಷಿಕ ಲೆಕ್ಕಪತ್ರ ವಿವರಣೆ ರಾಜಕೀಯ ಪಕ್ಷಗಳಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಕೊಡುಗೆ ಮುಂತಾದ ವಿಚಾರವಾಗಿ ಆರ್ಟಐ ಕಾಯ್ದೆಯಡಿ ಸಾರ್ವಜನಿಕರಿಗೆ ಮಾಹಿತಿ ಕೇಳುವ ಹಕ್ಕಿದೆ ಎಂದು ಆಯೋಗ ಸ್ವಷ್ಷಪಡಿಸಿದೆ

ಸುರತ್ ನಲ್ಲಿಂದು ಶವದ ಅಂಗ ದಾನ ಕುಟುಂಬದ ಸದಸ್ವರ ಸನ್ಮಾನದ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ರಾಷ್ಷಪತಿ ಪಾಲ್ಗೊಳ್ಳಲಿದ್ದಾರೆ ಇದಲ್ಲದೆ ಸುರತ್ ನಲ್ಲಿರುವ ವೀರ್ ನರ್ಮದ್ ದಕ್ಷಿಣ ಗುಜರಾತ್ ವಿಶ್ವವಿದ್ದಾಲಯದ ವಾರ್ಷಿಕ ಫಟಿಕೋತ್ಸವದಲ್ಲೂ ಪಾಲ್ಗೊಳ್ಳಲಿದ್ದಾರೆ ಈ ವೇಳೆ ಅವರು ಇಸ್ತೋ ಮಾಜಿ ಅಧ್ಯಕ್ಷ ಡಾ ಕಿರಣ್ ಕುಮಾರ್ ಮತ್ತು ನೋಬಲ್ ಪ್ರಶಸ್ತಿ ಪುರಸ್ವತ ಕೈಲಾಸ್ ಸತ್ಕಾರ್ಥಿ ಅವರಿಗೆ ಸ್ಕಾಂಟೊಕ್ಟಾ ಹುಮಾನಿಟರೈನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ

ನಂತರ ಪುಣೆಯಲ್ಲಿರುವ ಮಾತೊಶ್ರೀ ರಮಾಬಾಯಿ ಭೀಮ್ ರಾವ್ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಮಾತೊತ್ರೀ ರಮಾಬಾಯಿ ಬಿಮ್ ರಾವ್ ಅಂಬೇಡ್ಕರ್ ಪುತ್ವಳಿಯನ್ನು ಅನಾವರಣಗೊಳಿಸಲಿದ್ದಾರೆ ವಿದೇತಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ನಿನ್ನೆ ನವದೆಹಲಿಯಲ್ಲಿ ಇರಾನಿನ ವಿದೇತಾಂಗ ಸಚಿವ ಮೊಹಮ್ನದ್ ಜಾವೇದ್ ಜರಿಫ್ ಅವರನ್ನು ಭೇಟಿ ಮಾಡಿದರು ಭೇಟಿಯ ವೇಳೆ ದ್ವಿಪಕ್ಷೀಯ ಸಂಬಂಧ ದೇಶ ಮತ್ತು ಅಂತಾರಾಷ್ಟೀಯ ಮಟ್ಟದ ವಿಷಯಗಳ ಕುರಿತು ಚರ್ಚಿಸಲಾಯಿತು ಭಾರತಕ್ಕೆ ಇರಾನಿನ ಅಧ್ಯಕ್ಷ ಹಸನ್ ರೌಹಾನಿ ಭೇಟ ನೀಡಿದ್ದ ವೇಳೆ ತೆಗೆದುಕೊಳ್ಳಲಾಗಿದ್ದ ನಿರ್ಧಾರಗಳನ್ನು ಜಾರಿಗೊಳಿಸುವ ಕುರಿತು ಉಭಯ ರಾಷ್ಟಗಳ ಪರಸ್ಪರ ಸಮ್ಮತಿಸಿವೆ ದ್ವಿಪಕ್ಷೀಯ ಸಂಬಂಧ ಸಂಪರ್ಕ ಇಂಧನ ವ್ಯಾಪಾರ ಮತ್ತು ಉಭಯ ರಾಷ್ಷಗಳ ನಡುವಿನ ಜನರ ಸಂಪರ್ಕದಲ್ಲಿ ಪರಸ್ಪರ ಸಹಕಾರ ನೀಡುವ ಕುರಿತಂತೆ ಮಾತುಕತೆ ನಡೆಸಲಾಯಿತು ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ

ನವದೆಹಲಿಯಲ್ಲಿ ನಿನ್ನೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಜಮ್ಮ ಮತ್ತು ಕಾಶ್ಮೀರ ವ್ಯವಹಾರಗಳ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಜನಾಥ್ ಸಿಂಗ್ ಈ ಆದೇಶ ನೀಡಿದ್ದಾರೆ

ಅಲ್ಲದೆ ಮುಂದಿನ ತಿಂಗಲೇ ನಿರ್ಮಾಣ ಕಾರ್ಯ ಆರಂಭಿಸುವಂತೆ ಸೂಚಿಸಲಾಗಿದೆ ರಮ್ಲಾನ್ ಹಿನ್ನೆಲೆಯಲ್ಲಿ ಸರ್ಕಾರ ಕಾರ್ಯಾಚರಣೆ ಅಮಾನತು ಪ್ರಕಟಿಸಿರುವ ನಂತರ ಕಲ್ಲೂ ತೂರಾಟದಂತ ಘಟನೆಗಳು ಕ್ರಮೇಣ ಸ್ವಗಿತಗೊಂಡಿರುವುದಕ್ಕೆ ಗೃಹ ಸಚಿವರು ತೃಪ್ತಿ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಗಡಿ ಭಾಗದ ದಾಳಿಯಲ್ಲಿ ಮೃತಪಟ್ಟವರಿಗೆ ಸೂಕ್ತ ಪರಿಹಾರ ನೀಡುವುದಾಗಿ ಸಚಿವರು ಮಾಹಿತಿ ನೀಡಿದ್ದಾರೆ

ಕಳೆದ ಜುಲೈನಲ್ಲಿ ಜಾರಿಗೆ ತರಲಾದ ಜಿಎಸ್ಟಿ ಕಾನೂನು ಹಾಗೂ ತೆರಿಗೆ ವಿಚಾರದಲ್ಲಿ ರೈತರಿಗಾಗಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ವಷ್ಟಪಡಿಸಿದೆ ಕ್ಕಷಿ ಅರಣ್ಯ ಮೀನುಗಾರಿಕೆ ಹಾಗೂ ಪಶುಸಂಗೋಪನೆ ಈ ಕ್ಷೇತ್ರಗಳಿಗೆ ಜೆಎಸ್ಟಿಯಿಂದ ವಿನಾಯಿತಿ ಇದೆ ಎಂದು ವಿತ್ತ ಸಚಿವಾಲಯವೂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ರೈತರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಭೂಮಿಯನ್ನು ಗುತ್ತಿಗೆಗೆ ಕೊಡುವ ವಿಚಾರದಲ್ಲೂ ಜಿಎಸ್ಟಿ ತೆರಿಗೆ ವಿನಾಯಿತಿ ಇರಲಿದೆ ಕೃಷಿ ಅರಣ್ಯೀಕರಣ ಮೀನುಗಾರಿಕೆ ಅಥವಾ ಪಶುಸಂಗೋಪನೆಯಲ್ಲೂ ಭೂಮಿಯನ್ನು ಗುತ್ತಿಗೆಗೆ ಪಡೆವ ರೈತರು ಈ ತೆರಿಗೆ ವಿನಾಯಿತಿ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಮಾಧ್ಯಮಗಳಲ್ಲಿ ತೆರಿಗೆ ವಿನಾಯಿತಿ ಕುರಿತು ಗೊಂದಲದ ವರದಿಗಳು ಬಂದ ಹಿನ್ನೆಲೆಯಲ್ಲಿ ಈ ಸ್ವಷ್ಷೀಕರಣವನ್ನು ಸಚಿವಾಲಯವು ನೀಡಿದೆ

ಕೃಷಿಕರು ಜೆಎಸ್ಟ ನೋಂದಣಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸಚಿವಾಲಯ ತಿಳಿಸಿದೆ ಆಕಸ್ಮಿಕವಾಗಿ ಕಡಲತೀರ ವ್ಯಾಪ್ತಿಯನ್ನು ಮೀರಿ ಬಂಧನಕ್ಕೊಳಗಾಗಿರುವ ಮೀನುಗಾರರನ್ನು ತಕ್ಷಣವೇ ಬಿಡುಗಡೆ ಮಾಡುವ ಸಲುವಾಗಿ ತುರ್ತಾಗಿ ಉನ್ನತ ಕಾರ್ಯಾಚರಣೆ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಅವಶ್ಯಕತೆಯನ್ನು ಭಾರತ ಪಾಕಿಸ್ತಾನಕ್ಕೆ ಸ್ಪಷ್ಟಪಡಿಸಿದೆ